ಎಸ್ ಯಡಿಯೂರಪ್ಪ

ವಿದ್ಯಾರ್ಥಿಗಳ ಮತ್ತು ಸಮಾಜದ ಭವಿಷ್ಯ ರೂಪಿಸುವ ಶಿಕ್ಷಕ ವೃತ್ತಿ ಜಗತ್ತಿನಲ್ಲೇ ಅತ್ತಂತ ಪವಿತ್ರ ವೃತ್ತಿ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ

ಕೊರೊನಾ ಸವಾಲಿನ ನಡುವೆಯೇ ಸರ್ಕಾರ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಬಹಳ ಉತ್ತಮ ರೀತಿಯಲ್ಲಿ ನಿರ್ವಹಿಸಿರುವುದಕ್ಕೆ ಎಲ್ಲಾ ಕಡೆಯಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಕೊರೊನಾ ಸವಾಲನ್ನು ಮೆಟ್ಟನಿಂತು ಅಭಿವೃದ್ದಿಯ ವೇಗವನ್ನು ಪೆಟ್ಟಿಸಲು ಸರ್ಕಾರ ಪಲವು ಕಾರ್ಯಕ್ರಮ ಮತ್ತು ಅಗತ್ಯ ಎಚ್ಚರಿಕೆಯನ್ನು ತೆಗೆದುಕೊಳ್ಳುತ್ತಿದೆ ಎಂದು ಮುಖ್ಯಮಂತ್ರಿ ಹೇಳಿದರು ರಾಜ್ಯದಲ್ಲಿ ಪ್ರಸಕ್ತ ವರ್ಷ ಕೈಗೆತ್ತಿಕೊಂಡಿರುವ ಎಲ್ಲಾ ನೀರಾವರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಪಣಕಾಸಿನ ಕೊರತೆ ಇಲ್ಲ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ರಮೇಶ್ ಜಾರಕಿಹೊಳಿ ತಿಳಿಸಿದ್ದಾರೆ

ಕೊರೊನಾ ಹಿನ್ನೆಲೆ ಉಂಟಾಗಿರುವ ಅರ್ಥಿಕ ಸಂಕಷ್ಟದ ನಡುವೆಯೂ ಪ್ರಸಕ್ತ ವರ್ಷ ಯೋಜನೆಗಳಿಗೆ ಅಗತ್ಯವಿರುವ ಹಣ ಹಂತ ಹಂತವಾಗಿ ಬಿಡುಗಡೆಯಾಗಲಿದೆ ಎಂದರು

ಪ್ರಸಕ್ತ ಸಾಲಿನಲ್ಲಿ ರಾಜ್ಯದಲ್ಲಿ ಅನುಷ್ಯಾನಗೊಳ್ಳುತ್ತಿರುವ ನೀರಾವರಿ ಯೋಜನೆಗಳಿಂದ ಒಂದು ಲಕ್ಷ ಹೆಕ್ಷೇರ್ ಭೂ ಪ್ರದೇಶಕ್ಕೆ ನೀರಾವರಿ ಸೌಲಭ್ದ ಕಲ್ಪಿಸಲು ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಸಚಿವ ರಮೇಶ ಜಾರಕಿಹೊಳಿ ಹೇಳಿದರು

ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಸ್ವೀ ಶಕ್ತಿ ಸಂಘಗಳಿಗೆ ಶೂನ್ಯ ಬಡ್ಡಿದರದಲ್ಲಿ ನೀಡುವ ಸಾಲದ ಚಿಕ್ಗಳನ್ನು ಫಲಾನುಭವಿಗಳಿಗೆ ವಿತರಿಸಿ ಮಾತನಾಡಿದ ಅವರು ಮೊದಲ ಹಂತದಲ್ಲಿ ಪ್ರಾಯೋಗಿಕವಾಗಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ವಾಪ್ತಿಯ ಪೆರೇಸಂದ್ರ ನಂದಿ ದಿಬ್ದೂರು ಮತ್ತು ಮಂಜೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಆಯ್ಕೆ ಮಾಡಲಾಗಿದೆ ಎಂದರು

ಕೃಷಿಯನ್ನು ಮತ್ತಪ್ಪು ಲಾಭದಾಯಕವಾಗಿಸುವ ಸದುದ್ದೇಶದಿಂದ ಭೂಸುಧಾರಣಾ ಕಾಯ್ದೆ ಜಾರಿಗೆ ತರಲಾಗಿದೆ ಎಂದು ಕೃಷಿ ಸಚಿವ ಬಿ

ಪಾಟೀಲ್ ಹೇಳಿದ್ದಾರೆ ಕೊಪ್ಪಳದಲ್ಲಿ ನಿನ್ನೆ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಕೈಷಿಕರ ಮಕ್ಕಳಲ್ಲದವರು ಕೈಷಿ ಪದವಿ ಪಡೆದು ಭೂಮಿ ಖರೀದಿಸಿ ಕೃಷಿಯಲ್ಲಿ ತೊಡಗಲು ಈ ಸುಧಾರಣಾ ಕಾಯ್ದೆ ಅನುಕೂಲ ಕಲ್ಪಿಸಿದೆ ಎಂದರು ಕೋವಿಡ್ ಕಾರಣದಿಂದ ಮತ್ತು ಭಾರತೀಯ ಕೃಷಿ ಸಂತೋಧನಾ ಮಂಡಳಿ ನಿಯಮದಂತೆ ರಾಜ್ಯದಲ್ಲಿ ಕೃಷಿ ಪದವಿ ದಾಖಲಾತಿಗೆ ಪರೀಕ್ಷೆಯ ಬದಲಾಗಿ ಸಿಇಟಿ ರ್ಕಾಕಿಂಗ್ ಅಧಾರದ ಮೇಲೆ ಕೃಷಿಕರ ಮಕ್ಕಳು ಹಾಗೂ ಕೃಷಿ ಕಾರ್ಮಿಕರ ಕೋಟಾದಡಿ ಅರ್ಹ ವಿದ್ವಾರ್ಥಿಗಳಿಗೆ ಸೀಟು ಹಂಚಲಾಗುತ್ತಿದೆ ಎಂದು ಸಚಿವ ಪಾಟೀಲ್ ತಿಳಿಸಿದರು

ಪಿ ಎನ್ ಆಗಿರುವ ನಿವಾಸಗಳಿಗೆ ಪ್ರಗತಿಯನುಸಾರ ಕೂಡಲೇ ಅನುದಾನ ಬಿಡುಗಡೆ ಮಾಡಲಾಗುವುದು ಎಂದು ವಸತಿ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ

ಆದರೆ ಸೌಲಭ್ಕ ಪಡೆಯದ ಬಡವರಿಗೆ ವಸತಿರಹಿತರಿಗೆ ಮಾತ್ರ ತಲುಪಿಸಬೇಕು ಎಂದು ಹೇಳಿದರು ವಸತಿ ಯೋಜನೆಗಳ ದುರ್ಬಳಕೆ ಸಲ್ಲದು ಒಂದೇ ವ್ಯಕ್ತಿ ಪಲವು ಬಾರಿ ಸೌಲಭ್ಯ ಪಡೆಯುವುದು ಶಿಕ್ಷಾರ್ಹ ಇಂತಹ ಪ್ರಕರಣಗಳನ್ನು ಪತ್ತೆ ಹಣ್ಣಿ ತಪ್ಪಿತಸ್ಥರ ವಿರುದ್ದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಸೋಮಣ್ಣ ಹೇಳಿದರು ಮಂಡ್ಕದ ಅರ್ಕೇತ್ವರ ದೇವಾಲಯದಲ್ಲಿ ಮೂವರನ್ನು ಪತ್ತೆ ಮಾಡಿ ದೇವಸ್ಥಾನದ ಮಂಡಿ ದೋಚಿದ ಘಟನೆ ನಿನ್ನೆ ನಡೆದಿದ್ದು ಈ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ನಾರಾಯಗೌಡರ ಸ್ವಳಕ್ಕೆ ಭೇಟಿ ನೀಡಿ ಜಿಲ್ಲಾ ಪೊಲಿಸ್ ವರಿಷ್ಟಾಧಿಕಾರಿ ಜೊತೆ ಚರ್ಚಿಸಿದರು ಫೆಟನೆ ಕುರಿತು ಟ್ನೀಟ್ ಮಾಡಿರುವ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಮಂಡ್ಕದ ಅರಕೇಶ್ವರ ದೇವಸ್ಥಾನದ ಪೂಜಾರಿಗಳಾಗಿದ್ದ ಗಣೇಶ್ ಪ್ರಕಾಶ್ ಮತ್ತು ಆನಂದ್ ಅವರನ್ನು ದುಷ್ಕರ್ಮಿಗಳು ಪತ್ಯೆ ಮಾಡಿ ದೇವಸ್ಥಾನದ ಹುಂಡಿಯನ್ನು ಕಳ್ಳತನ ಮಾಡಿರುವ ವಿಷಯ ತಿಳಿದು ಅತ್ತಂತ ನೋವಾಗಿದೆ

ತಪ್ಪಿತಸ್ವರ ವಿರುದ್ದ ಕೂಡಲೇ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಂದೇತದಲ್ಲಿ ತಿಳಿಸಿದ್ದಾರೆ

ಈ ಶತಮಾನದ ಕೌಶಲ್ಯಗಳನ್ನು ಕಲಿಯಲು ಪ್ರೇರಣೆಯಾಗಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು

ವಿನಾಶದ ಅಂಚಿನ ಸ್ಥಳೀಯ ಮಾವಿನ ತಳಿಗಳ ಸಂರಕ್ಷಣೆ ಕುರಿತ ಕೃಷಿ ಜೀವವೈವಿಧ್ಯ ಕಾರ್ಯಾಗಾರವನ್ನು ಜೀವವೈವಿಧ್ಯ ಮಂಡಳಿ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ ಉದ್ವಾಟಿಸಿದರು ಮಲೆನಾಡಿನ ವಿನಾಶದ ಅಂಚಿನ ಸ್ಟಳೀಯ ಮಾವು ತಳಿಗಳನ್ನು ಗುರುತಿಸಬೇಕು ತೋಟಗಾರಿಕೆ ಅರಣ್ಯ ಹಾಗೂ ಸಾಮಾಜಿಕ ಅರಣ್ಯ ಇಲಾಖೆ ವಿನಾಶದ ಅಂಚಿನ ಸ್ವಳೀಯ ತಳಿಗಳ ಗಿಡಗಳನ್ನು ನರ್ಸರಿಗಳಲ್ಲಿ ತಯಾರಿಸಲು ಆದ್ಯತೆ ನೀಡಬೇಕು ಅಪರೂಪದ ಮಾವಿನ ತಾಯಿ ಮರಗಳ ಕಟಾವಿಗೆ ಅವಕಾಶ ನೀಡಬಾರದು ಎಂದು ಕಾರ್ಯಾಗಾರದಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ

ಮಳೆಯ ತಿವ್ರತೆ ಹೆಜ್ವಾಗಿದ್ದ ಕಾರಣ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಶುಕ್ರವಾರ ರೆಡ್ ಅಲರ್ಟ ಫೋಷಿಸಲಾಗಿತ್ತು ಇಂದು ಮಳೆ ತುಸು ಕಡಿಮೆಯಾಗುವ ಸಾಧ್ಯತೆ ಇದ್ದು ಆರೆಂಜ್ ಅರ್ಟ ಘೋಷಿಸಲಾಗಿದೆ ಈ ಅವಧಿಯಲ್ಲಿ ಸಮುದ್ರದಲ್ಲಿ ಭಾರೀ ಗಾತ್ರದ ಅಲೆಗಳು ಕಾಣಿಸಿಕೊಳ್ಳುವುದರಿಂದ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ವರಿಕೆ ನೀಡಲಾಗಿದೆ